ಮತದಾನ ಪ್ರಮಾಣ ಹೆಚ್ಚಳಕ್ಕೆ ಜಿಲ್ಲಾ ಸೀಪ್ ಸಮಿತಿಗಳಿಂದ ಎಲ್ಲೆಡೆ ಜಾಗೃತಿ ಕಾರ್ಯಕ್ರಮ

ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ತಮ್ನ ಅಭ್ಯರ್ಥಿಗಳ ಪರ ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ ಇಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದರು ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸುವಂತೆ ಅವರು ಮತದಾರರಲ್ಲಿ ಮನವಿ ಮಾಡಿದರು ಕೇಂದ್ರ ಸಚಿವ ಡಿ

ಸದಾನಂದಗೌಡ ಬೆಂಗಳೂರಿನ ಕೆ ಆರ್ ಹುರ ವಿಧಾನಸಭಾ ಕ್ಷೇತ್ರದ ಎ ನಾರಾಯಣಪುರ ವ್ಯಾಪ್ತಿಯಲ್ಲಿ ಪಕ್ಷದ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದರು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿಪರ ತೆಲುಗು ಹಾಸ್ಲನಟ ಬ್ರಹ್ನಾನಂದಂ ರೋಡ್ ಶೋ ಮೂಲಕ ಮತಯಾಚಿಸಿದರು ಕಾಂಗ್ರೆಸ್ ಪಕ್ಷದ ನಾಯಕ ಸಿದ್ದರಾಮಯ್ಯ ದೆಳಗಾವಿ ಜಿಲ್ಲೆಯ ಕಾಗವಾಡ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಪರ ಮತಯಾಚಿಸಿದರು ಉಗಾರದಲ್ಲಿ ಸಾರ್ವಜನಿಕ ಸಭೆ ಉದ್ಲೇಶಿಸಿ ಮಾತನಾಡಿದ ಅವರು ಅನರ್ಪ ಶಾಸಕರು ಹಾಗೂ ರಾಜ್ಯ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು ಕಾಂಗ್ರೆಸ್ ನಾಯಕರಾದ ಈಶ್ವರ ಖಂಡ್ರೆ ಉಮಾತ್ರೀ ಮೊದಲಾದವರು ಪ್ರಚಾರದಲ್ಲಿ ಭಾಗವಹಿಸಿದ್ದರು

ಈ ವೇಳೆ ಮಾತನಾಡಿದ ಅವರು ದೇಶದಲ್ಲಿ ಇಂದು ಪೂದೇಶಿಕ ಪಕ್ಷಗಳು ಬಲಗೊಳ್ಳುವುದು ಅವಶ್ವಕವಾಗಿದ್ದು ಈ ಹಿನ್ನಲೆಯಲ್ಲಿ ರಾಜ್ಲದಲ್ಲಿ ಜೆಡಿಎಸ್ ಬೆಂಬಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದರು

ಕುಮಾರಸ್ವಾಮಿ ಬೆಳಗಾವಿ ಜಿಲ್ಲೆಯ ಅಥಣಿ ಮತ್ತು ಕಾಗವಾಡ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರೋಡ್ ಕೋ ನಡೆಸಿ ತಮ್ನ ಪಕ್ಷದ ಅಭ್ಞರ್ಥಿಗಳ ಪರ ಮತಯಾಚನೆ ಮಾಡಿದರು ಈ ವೇಳೆ ಮಾತನಾಡಿದ ಅವರು ಉತ್ತರ ಕರ್ನಾಟಕದಲ್ಲಿ ಪ್ರವಾಪ ಮತ್ತು ಅತಿವೃಷ್ಷಿಯಿಂದ ಜನರು ನಲುಗಿ ಹೋಗಿದ್ದು ರಾಜಕೀಯ ನಾಯಕರು ತಮ್ನ ವೈಯಕ್ತಿಕ ಹಿತಾಸಕ್ತಿಯನ್ನು ಬದಿಗಿರಿಸಿ ಸಂಕಷ್ನದಲ್ಲಿರುವ ಜನರ ಬದುಕು ಕಟ್ಟಕೊಡುವತ್ತ ಲಕ್ಷ್ಮ ವಹಿಸುವುದು ಅಗತ್ವವಿದೆ ಎಂದು ಹೇಳಿದರು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುಧಿಗೋಷಿ ನಡೆಸಿದ ಸಚಿವ ಕೆ

ಈಶ್ವರಪ್ಪ ಅಭಿವ್ವದ್ಧಿಪರ ಸರ್ಕಾರಕ್ಕೆ ಜನಬೆಂಬಲ ನೀಡುತ್ತಾರೆ ಎಂದರು ಮಂಡ್ಯ ಜಿಲ್ಲೆ ಕೆ ಆರ್ ಪೇಟೆಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಸಚಿವ ಆರ್ ಅಶೋಕ ರಾಜ್ಯ ಸರ್ಕಾರ ನೆರೆ ವಿಚಾರದಲ್ಲಿ ತ್ವರಿತ ಮತ್ತು ಉತ್ತಮ ರೀತಿಯಲ್ಲಿ ಸ್ಪಂದಿಸಿದೆ ಉಪ ಚುನಾವಣೆಯಲ್ಲಿ ಪಕ್ಷ ಹೆಚ್ಚು ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದ್ದು ಚುನಾವಣೆ ಬಳಿಕವೂ ಬಿಜೆಪಿ ಸರ್ಕಾರ ಸದೃಢವಾಗಲಿದೆ ಎಂದು ತಿಳಿಸಿದರು

ಇಂದು ಹೊಸಕೋಟೆ ತಾಲ್ಲೂಕು ಕ್ರೀಡಾಂಗಣದಲ್ಲಿ ಪುರುಷರಿಗಾಗಿ ಕಬಡ್ಡಿ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಮಹಿಳೆಯರು ಚುನಾವಣಾ ಮತ ಜಾಗೃತಿಗೆ ಸಂಬಂಧಿಸಿದ ರಂಗೋಲಗಳನ್ನು ಬಿಡಿಸಿ ಗಮನ ಸೆಳೆದರು ಕೊಪ್ಪಳದಲ್ಲೂ ಜಿಲ್ಲಾ ಸ್ವೀಷ್ ಸಮಿತಿ ವತಿಯಿಂದ ಸಾರ್ವಜನಿಕರಿಗಾಗಿ ರಸಪ್ರಶ್ನೆ ಕೋಲಾಜ್ ಮೇಕಿಂಗ್ ನಾಟಕ ಪ್ರಬಂಧ ಸ್ಪರ್ಧೆಗಳ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು

ಆಕ್ಷೇಪಣೆಗಳನ್ನು ಆಯಾ ತಾಲ್ಲೂಕು ತಪತೀಲ್ಲಾರರ ಕಚೇರಿ ಅಥವಾ ಮಹಾನಗರಪಾಲಿಕೆ ಕಚೇರಿಯಲ್ಲಿ ಸ್ವೀಕರಿಸಲಾಗುವುದು ಎಂದು ಜೆಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ವಿಧಾನಸಭೆ ಉಪಚುನಾವಣೆ ನಡೆಯುವ ಬೃಹತ್ ದೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ನಾಲ್ಲು ವಿಧಾನಸಭಾ ಕ್ಷೇತ್ರಗಳಾದ ಕೆ ಆರ್

ಮೈಸೂರು ಜಿಲ್ಲೆ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಆಯೋಗದ ಅಧಿಕಾರಿ ಎಂದು ಸುಳ್ಳು ಹೇಳ ಬಾರ್ ಮಾಲೀಕರಿಂದ ಪಣ ಸಂಗ್ರಹಿಸುತ್ತಿದ್ದ ವ್ಯಕ್ತಿಯೋರ್ವನನ್ನು ಹುಣಸೂರು ಹೊಲೀಸರು ಬಂಧಿಸಿದ್ದಾರೆ ಬಾರ್ ಮಾಲೀಕರ ದೂರು ಆಧರಿಸಿ ಬಂಧಿತನ ವಿರುದ್ದ ಪ್ರಕರಣ ದಾಖಲಿಸಲಾಗಿದೆ

ಹೋರ್ಟ್ ಭ್ಲೇರ್ನಲ್ಲಿ ನಡೆದ ರಾಷ್ಷೀಯ ಸ್ಟಾರ್ಚ್ ನಗರಗಳ ಸಮಾವೇಶದಲ್ಲಿ ತುಮಕೂರು ಜಿಲ್ಲೆಯ ಪರವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ

ಇನ್ನು ತುಮಕೂರು ಸ್ನಾರ್ಟ್ಸಿಟಿ ಯೋಜನಾ ಪ್ರಕ್ರಿಯೆಗಳು ಸರ್ಕಾರದ ಕಾರ್ಯಾದೇಶದಂತೆ ನಡೆಯುತ್ತಿದೆ ಎಂದು ಸ್ನಾರ್ಟ್ ಸಿಟಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ವಿ ಅಜಯ್ ತಿಳಿಸಿದ್ದಾರೆ ಸಾರ್ಟ್ಸಿಟಿ ಯೋಜನೆಯಡಿ ನಗರದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿಲ್ಲ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣನವರ ಆರೋಪಕ್ಷೆ ವ್ಯವಸ್ಥಾಪಕ ನಿರ್ದೇತಕರು ಪ್ರತಿಕ್ರಿಯೆ ನೀಡಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ತುಮಕೂರು ನಗರದಲ್ಲಿ ಕೈಗೊಂಡಿರುವ ಯೋಜನೆಗಳ ಟೆಂಡರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಕಾರ್ಯಾದೇಶವನ್ನು ನೀಡಲಾಗಿದೆ

ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಉದ್ಯೋಗ ಸೃಷ್ಟಿಗೆ ಬೇಕಾದ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಂಸದ ಪ್ರತಾಪ ಸಿಂಹ ಹೇಳಿದ್ದಾರೆ ಮೈಸೂರಿನಲ್ಲಿಂದು ಮುಕ್ತ ವಿಶ್ವವಿದ್ನಾಲಯ ಆಯೋಜಿಸಿದ್ದ ಉದ್ಯೋಗ ಮೇಳ ಉದ್ಯಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಮೈಸೂರಿಗೆ ಸಾವಿರಾರು ಪ್ರವಾಸಿಗರು ಬರುತ್ತಾರೆ ಆದರೆ ಯಾವೊಂದು ಕಂಪನಿಯೂ ಉದ್ಯೋಗ ಸ್ಪಷ್ಟಿಗೆ ಮುಂದಾಗುತ್ತಿಲ್ಲ ಈ ಹಿನ್ನಲೆಯಲ್ಲಿ ಮೈಸೂರಿನಲ್ಲಿ ಉದ್ಯೋಗ ಮೇಳದ ಮೂಲಕ ಉದ್ಯೋಗ ಸ್ವಷ್ಲಿಗೆ ಒತ್ತು ನೀಡಲಾಗಿದೆ ಎಂದರು ದಶಪಥ ರಸ್ತೆ ನಿರ್ಮಾಣ ರೈಲ್ವೆ ವಿಮಾನ ಸೇವೆಯನ್ನು ಹೆಚ್ಚಿಸಿ ಕಂಪನಿಗಳು ಮೈಸೂರಿನಲ್ಲಿ ನೆಲೆಸುವ ವಾತಾವರಣ ನಿರ್ಮಿಸುತ್ತಿದ್ದು ಉನ್ನತ ಕಂಪನಿಗಳನ್ನು ಮೈಸೂರಿಗೆ ಆಹ್ವಾನಿಸಿದ್ದೇವೆ ಎಂದು ಸಂಸದ ಪ್ರತಾಪ ಸಿಂಹ ತಿಳಿಸಿದರು

ಈಗಾಗಲೇ ಮಂಗಳೂರು ನಗರದ ಕದ್ರಿ ಬಿಜ್ಜೆ ಅತ್ತಾವರ ಮತ್ತು ಫಳ್ನೀರ್ ಪ್ರದೇಶಗಳಲ್ಲಿ ಷೈಪ್ ಗ್ಲಾಸ್ ಸಂಪರ್ಕಕ್ಕೆ ನೋಂದಣಿ ಪ್ರಕ್ರಿಯೆ ಆರಂಭಿಸಲಾಗಿದೆ ಎಂದು ಸಂಸ್ವೆಯ ಡಿಜಿಎಂ ವಿಲೀನ್ ಝಂಕೆ ಸುದ್ದಿಗಾರಂಗೆ ತಿಳಿಸಿದ್ದಾರೆ

ಮೊದಲ ಹಂತದಲ್ಲಿ ಮಂಗಳೂರು ನಗರವನ್ನು ಕೇಂದ್ರೀಕರಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ತಾಲೂಕುಗಳಿಗೆ ವಿಸ್ತರಿಸಲಾಗುವುದು ಎಂದರು ಕೊಚ್ಚಿನ್ ಮಂಗಳೂರು ಗ್ಯಾಸ್ ಪೈಪ್ಲೈನ್ ಕಾಮಗಾರಿ ಮುಂದಿನ ಮಾರ್ಚ್ ವೇಳೆಗೆ ಪೂರ್ಣಗೊಳ್ಳಲಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ಶ್ರಯತ್ನಗಳಿಂದ ಒಂದು ರಾಷ್ಷ ಒಂದು ಡ್ವಜ ಒಂದು ಸಂವಿಧಾನ್ ದ ಕನಸು ನನಸಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಲವಹಾರಗಳ ಸಚಿವ ಪ್ರಲ್ಹಾದ್ ಜೋಷಿ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ಇನ್ನು ಸಂಕ್ಷಿಪ ಸುದ್ದಿ ವಿಜಯಪುರ ಜಿಲ್ಲೆಯ ಖತಿಜಾಪುರ ಗಾಮದಲ್ಲಿಂದು ನಡೆದ ಪದವಿಪೂರ್ವ ಕಾಲೇಜು ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಸೈಕ್ಷಿಂಗ್ ಸ್ಪರ್ಧೆಗೆ ಇಲಾಖೆಯ ಉಪನಿರ್ದೇಶಕ ಜೆ ಎಸ್ ಪೂಜೇರಿ ಚಾಲನೆ ನೀಡಿದರು